ಈ ಸಂಬಂಧ ದೆಹಲಿಯಲ್ಲಿ ವಿವರ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಜೈಷ್ ಇ ಮೊಹಮದ್ ದೇಶದಲ್ಲಿ ಮತ್ತಷ್ಟು ಭಯೋತ್ವಾದಕ ಮತ್ತು ಆತ್ಸಾಹುತಿ ದಾಳಿ ಕೈಗೊಳ್ಳುವ ಉದ್ದೇಶದಿಂದ ಉಗ್ರರಿಗೆ ತರಬೇತಿ ನೀಡುತ್ತಿತ್ತು ಎಂಬ ಖಚಿತ ಮಾಹಿತಿ ದೊರಕಿತ್ತು ಎಂದರು ಹೀಗಾಗಿ ಇಂತಹ ದುಷ್ಪತ್ತಗಳನ್ನು ತಡೆಯಲು ದಾಳಿ ಅನಿವಾರ್ಯವಾಗಿತ್ತು ಎಂದು ವಿವರಿಸಿದರು ಈ ವಾಯುದಾಳಿಯಲ್ಲಿ ದೊಡ್ಡ ಸಂಖ್ಯೆಯ ಭಯೋತಾದಕರು ತರಬೇತುದಾರರು ಹಿರಿಯ ಕಮಾಂಡರ್ಗಳು ಮತ್ತು ಜೆಹಾದಿಗಳನ್ನು ನಿರ್ಮೂಲನೆ ಮಾಡಲಾಗಿದೆ ಎಂದು ತಿಳಿಸಿದರು ಈ ಶಿಬಿರವನ್ನು ಮೌಲಾನಾ ಯೂಸುಫ್ ಅಜರ್ ಅಲಿಯಾಸ್ ಉಸ್ತಾದ್ ಗೌರಿ ಮುನ್ನಡೆಸುತ್ತಿದ್ದ ಎಂದು ತಿಳಿದು ಬಂದಿದೆ ಈತ ಜೈಸ್ ಇ ಮೊಹಮ್ನದ್ನ ಮುಖ್ಯಸ್ವ ಮಸೂದ್ ಅಜರ್ನ ಭಾವ ಮೈದುನ ಎಂದು ಗೋಖಲೆ ತಿಳಿಸಿದರು ಇದು ಮಿಲಿಟರಿಯೇತರ ಪೂರ್ವಯೋಜಿತ ದಾಳಿಯಾಗಿದ್ಲು ನಾಗರಿಕರ ಸಾವು ನೋವನ್ನು ತಪ್ಪಿಸಲು ದಟ್ಲಾರಣ್ಣ ಶ್ರದೇಶವನ್ನು ಆಯ್ಲೆ ಮಾಡಿಕೊಳ್ಳಲಾಗಿತ್ತು ಎಂದರು

ಉಗ್ರರಿಗೆ ತರಬೇತಿ ನೀಡುತ್ತಿರುವ ಶಿಬಿರಗಳ ಕುರಿತಂತೆ ಪಾಕಿಸ್ತಾನಕ್ಷೆ ಮಾಹಿತಿ ನೀಡಿದ್ದಾಗಿಯೂ ಯಾವುದೇ ಕ್ರಮವನ್ನು ಕ್ಲೆಗೊಂಡಿರಲಿಲ್ಲ ಎಂದು ವಿದೇಶಾಂಕ ಕಾರ್ಯದರ್ಶಿ ತಿಳಿಸಿದರು ಭಾರತವೂ ಭಯೋತ್ವಾದಕತೆಯ ವಿರುದ್ದ ದೃಢ ನಿಲುವನ್ನು ತಳೆದಿದೆ ಎಂದರು ಪಾಕಿಸ್ತಾನವು ಜೈಪ್ ಇ ಮೊಹಮ್ಸದ್ಗೆ ಸೇರಿದ ತರಬೇತಿ ಶಿಬಿರಗಳು ಹಾಗೂ ಇನ್ನಿತರ ಭಯೋತ್ವಾದಕ ಶಿಬಿರಗಳನ್ನು ನಿರ್ಮೂಲನೆ ಮಾಡಬೇಕು ಎಂದು ಭಾರತ ಬಯಸುತ್ತದೆ ಎಂದು ತಿಳಿಸಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ರಾಜಕೀಯ ಇಚ್ದಾಶಕ್ತಿ ಈ ಬದಲಾವಣೆಗೆ ಕಾರಣವಾಗಿದೆ ಎಂದು ಬಿಜೆಪಿ ಹೇಳಿದೆ ಭದ್ರತಾಪಡೆಗಳ ಯೋಧರು ಹುತಾತ್ಸರಾದಾಗ ದುಃಖ ಮತ್ತು ಆಕ್ರೋಶಕ್ಕೆ ಒಳಗಾಗಿದ್ದ ಪ್ರತಿಯೊಬ್ಬ ಭಾರತೀಯರಿಗೂ ಈಗ ನಿರಾಳವಾಗಿದೆ ಎಂದು ಪಕ್ಷದ ಪ್ರಧಾನ ಕಾರ್ಯದರ್ಶಿ ರಾಮ್ ಮಾಧವ್ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಈ ಕಾರ್ಯಾಚರಣೆಗೆ ಅವರು ಭಾರತೀಯ ವಾಯುಪಡೆಗೆ ನಮನ ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರೂ ಸಹ ವಾಯುಪಡೆಯ ಪೈಲಟ್ಗಳ ಶೌರ್ಯಕ್ಕೆ ಅಭಿನಂದಿಸಿದ್ದಾರೆ ಟ್ಟೀಟ್ನಲ್ಲಿ ಅವರು ಭಾರತೀಯರನ್ನು ಸುರಕ್ಷಿತವಾಗಿಡುವ ಪ್ರಯತ್ನದಲ್ಲಿ ವಾಯುಪಡೆಯ ಪಾತ್ರವನ್ನು ಶ್ಲಾಘಿಸಿದ್ದಾರೆ ದೆಹಲಿ ವಿಧಾನಸಭೆಯ ಬಜೆಟ್ ಅಧಿವೇಶನದಲ್ಲಿ ಭಾಗಿಯಾಗಿದ್ದ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ವಾಯುಪಡೆ ನಡೆಸಿದ ವೈಮಾನಿಕ ದಾಳಿಗೆ ಎದ್ದುನಿಂತು ಗೌರವ ಸೂಚಿಸಿದ್ದಾರೆ ಮಹಾರಾಷ್ಷ ವಿಧಾನಸಭೆ ವಾಯುಪಡೆಯನ್ನು ಅಭಿನಂದಿಸಿ ಅವಿರೋಧವಾಗಿ ನಿರ್ಣಯ ಅಂಗೀಕರಿಸಿದೆ

ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಗೃಹ ಸಚಿವ ರಾಜನಾಥ್ ಸಿಂಗ್ ವಿದೇತಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಈ ಸಭೆಯಲ್ಲಿ ಭಾಗಿಯಾಗಿದ್ದರು ರಾಷ್ಟೀಯ ಭದ್ರತೆ ಸಲಹೆಗಾರ ಅಜಿತ್ ದೋವಲ್ ಸಂಪುಟ ಕಾರ್ಯದರ್ಶಿ ಪಿ

ಸಿನ್ಹಾ ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಗೃಹ ಕಾರ್ಯದರ್ಶಿ ರಾಜೀವ್ ಗಬ್ಲಾ ಪ್ರಧಾನಮಂತ್ರಿಯರ ಪ್ರಧಾನ ಕಾರ್ಯದರ್ಶಿ ನೃಷೇಂದ್ರ ಮಿಶ್ರಾ ಮತ್ತು ಹೆಚ್ಚುವರಿ ಪ್ರಧಾನಕಾರ್ಯದರ್ಶಿ ಡಾ

ಮಿಶ್ರಾ ಸಭೆಯಲ್ಲಿ ಭಾಗಿಯಾಗಿದ್ದರು

ಮಿರ್ವೈಝ್ ಉಮರ್ ಫಾರೂಕ್ ಸೈಯದ್ ಅಲಿ ಷಾ ಗಿಲಾನಿ ಪುತ್ರ ನೈಯಿಮ್ ಗಿಲಾನಿ ಯಾಸಿನ್ ಮಲ್ಲಿಕ್ ಶಬೀರ್ ಷಾ ಅಶ್ರಫ್ ಸಹರೈ ಮತ್ತು ಜಫರ್ ಭಟ್ ಮನೆಗಳ ಮೇಲೆ ದಾಳಿ ನಡೆಸಲಾಗಿದೆ ಹವಾಲಾ ಮೂಲಕ ಪಾಕಿಸ್ತಾನದಿಂದ ಪ್ರತ್ನೇಕತಾವಾದಿಗಳು ಈಗಾಗಲೇ ಹಣ ಪಡೆದಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ

ವಿದೇಶಿ ನೇರಬಂಡವಾಳ ಹೂಡಿಕೆ ಪ್ರಮಾಣ ಉತ್ತುಂಗದಲ್ಲಿರುವಾಗ ಉದ್ಲೋಗ ಸೃಷ್ಷಿಯಾಗದಿರಲು ಹೇಗೆ ಸಾಧ್ಯ ಎಂದು ಅವರು ಪ್ರಶ್ನಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ರಾಜಾಸ್ಥಾನದ ಚುರು ಜಿಲ್ಲೆಯಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ರಾಜಾಸ್ಥಾನದಲ್ಲಿ ನಾಲ್ತು ದಿನಗಳ ಅವಧಿಯಲ್ಲಿ ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎರಡನೇ ಸಾರ್ವಜನಿಕ ಸಭೆಯಾಗಿದೆ

ಈ ಪೀಠದಲ್ಲಿ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗಾಯ್ ಮತ್ತು ನ್ಯಾಯಮೂರ್ತಿಗಳಾದ ಎಸ್

ಚಂದ್ರಚೂಡ್ ಅಶೋಕ್ ಭೂಷಣ್ ಮತ್ತು ಎಸ್

ನಜೀರ್ ಅವರಿದ್ದಾರೆ ಸರ್ವೋನ್ನತ ನ್ಯಾಯಾಲಯದ ದಾಖಲೆ ವಿಭಾಗ ಕಳುಹಿಸಿರುವ ನೋಟಸ್ ರೀತ್ಯ ಈ ವಿಷಯ ಕುರಿತ ಎಲ್ಲ ಪ್ರಕರಣಗಳೂ ಇಂದು ವಿಚಾರಣೆಗೆ ಬರಲಿವೆ

ಈ ಪ್ರಶಸ್ತಿಯು ಒಂದು ಕೋಟ ರೂಪಾಯಿ ನಗದು ಪುರಸ್ಕಾರ ಪ್ರಶಸ್ತಿ ಸುರುಳಿ ಫಲಕ ಮತ್ತು ಸಾಂಪ್ರದಾಯಿಕ ಕರಕುಶಲ ವಸ್ತುವನ್ನು ಒಳಗೊಂಡಿದೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು

ದೆಹಲಿಯ ಪೂರ್ವ ಕೈಲಾಶ್ ನಲ್ಲಿರುವ ಇಸ್ತಾನ್ ನಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೀತಾ ಆರಾಧನಾ ಮಹೋತ್ಲವದಲ್ಲಿ ಭಾಗಿಯಾಗಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಯವರು ಇಸ್ಕಾನ್ ಭಕ್ತರು ರೂಪಿಸಿರುವ ಭಗವದ್ಗೀತೆಯನ್ನು ಅನಾವರಣ ಮಾಡಲಿದ್ದಾರೆ

ಎಲ್ಲಾ ಉಗ್ರಗಾಮಿಗಳೂ ಅಲ್ ಶಬಾಬ್ ಸಂಘಟನೆಗೆ ಸೋರಿದ್ದು ಈ ಸಂಘಟನೆ ಅಲ್ ಬೈದಾ ಸಂಘಟನೆಗೆ ನಿಷ್ಠವಾಗಿದೆ